ಗಲ್ಪ್ ರಾಷ್ಸಗಳಿಂದ ವಂದೇ ಭಾರತ್ ಮಿಷನ್ ಅಭಿಯಾನದಡಿ ಒಂದು ಸಾವಿರಕ್ಕೂ ಅಧಿಕ ಭಾರತೀಯರು ಇಂದು ಸ್ವದೇಶಕ್ಕೆ ಆಗಮನ

ಈ ಬಗ್ಗೆ ಸರಣಿ ಟ್ವೀಟ್ ಮಾಡಿರುವ ಪ್ರಧಾನಮಂತ್ರಿ ವಿಶ್ವದಲ್ಲೇ ಬೃಹತ್ ಆರೋಗ್ಯ ಕಾರ್ಯಕ್ರಮವನ್ನು ವೈದ್ಯಕೀಯ ಭಿಬ್ಬಂದಿ ಯಶಸ್ವಿಯಾಗಿ ಮಾಡಿದ್ದಾರೆ ಇವರುಗಳ ಈ ಸೇವೆ ಪ್ರಮುಖವಾಗಿ ಬಡವರು ಹಾಗೂ ತುಳಿತಕೊಳಗಾದ ಭಾರತೀಯರ ವಿಶ್ವಾಸವನ್ನು ಗೆದ್ಲಿದೆ ಎಂದು ಹೇಳಿದ್ದಾರೆ

ಸಾಕಷ್ಣು ಸಂಖ್ಲೆಯ ಜೀವಗಳಿಗೆ ಈ ಅಭಿಯಾನ ಸಕಾರಾತ್ವಕ ಭಾವನೆಯನ್ನು ಮೂಡಿಸಿದೆ ಎಂದು ಹೇಳಿರುವ ಪ್ರಧಾನಿ ನರೇಂದ್ರ ಮೋದಿ ಎಲ್ಲ ಫಲಾನುಭವಿಗಳು ಹಾಗೂ ಅವರ ಕುಟುಂಬಗಳಿಗೆ ಅಭಿನಂದನೆ ಸಲ್ಲಿಸಿದ್ದು ಅವರು ಉತ್ತಮ ಆರೋಗ್ಡಕ್ಕಾಗಿ ಪ್ರಾರ್ಥಿಸಿದ್ದಾರೆ ಆಯುಷ್ಲಾನ್ ಭಾರತ್ ಅಭಿಯಾನದ ಬಹುದೊಡ್ಡ ಅನುಕೂಲವೆಂದರೆ ಫೊರ್ಟಬಿಲಿಟ ಆಗಿದೆ ಫಲಾನುಭವಿಗಳು ಉತ್ತಮ ಗುಣಮಟ್ಲದ ಆರೋಗ್ಯ ಸೇವೆಯನ್ನು ಇದರಿಂದ ಪಡೆದುಕೊಳ್ಳಬಹುದಾಗಿದೆ ಎಂದು ಅವರು ಹೇಳಿದ್ದಾರೆ

ಭೂ ಕುಸಿತ ಉಂಟುಮಾಡುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ

ಕರಾವಳಿ ಒಡಿತಾದಲ್ಲಿ ನಿನ್ನೆ ಮುಂಜಾನೆಯಿಂದ ಮಳೆ ಪ್ರಾರಂಭವಾಗಿದೆ ಮಳೆಯ ತೀವ್ರತೆ ಕ್ರಮೇಣ ಹೆಚ್ಚಾಗುತ್ತದೆ ಹಾಗೂ ಇಂದು ಮಧ್ಯಾಹ್ನ ಗರಿಷ್ಠವಾಗುವ ಸಾಧ್ಯತೆ ಇದೆ ಬಂಗಾಳ ಕರಾವಳಿ ಜಿಲ್ಲೆಗಳಲ್ಲಿ ನಿನ್ನೆಯಿಂದ ಸಾಧಾರಣ ಮಳೆಯಾಗುತ್ತಿದ್ದು ಇಂದು ಇನ್ನಷ್ಟು ಬಿರಿಸುಗೊಳ್ಳುವ ನಿರೀಕ್ಷೆ ಇದೆ ಸೂಪರ್ ಚಂಡಮಾರುತ ಆಂಫಾನ್ ಮುಂದಿನ ಆರು ಗಂಟೆಗಳಲ್ಲಿ ದುರ್ಬಲಗೊಳ್ಳುವ ಸಾಧ್ಯತೆಯಿದೆ

ಸಂಭವನೀಯ ಚಂಡಮಾರುತದಿಂದ ಉಂಟಾಗುವ ಪರಿಸ್ತಿತಿಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಒಡಿಶಾ ಸರ್ಕಾರವು ಸಾಧ್ಯವಿರುವ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ

ಸೂಪರ್ ಸೈಕ್ಲೋನ್ ಅಂಫನ್ ಅನ್ನು ನಿಭಾಯಿಸಲು ಮತ್ತು ಸ್ವಳಾಂತರಿಸುವಿಕೆ ಸಂವಹನ ಮತ್ತು ಜಾಗ್ಯತಿ ಮೂಡಿಸಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲು ಎನ್ ಡಿಆರ್ ಎಫ್ ಸಂಪೂರ್ಣವಾಗಿ ಸಿದ್ದವಾಗಿದೆ ಎಂದು ರಾಷ್ಷೀಯ ವಿಪತ್ತು ಪರಿಹಾರ ಪಡೆಯ ಮಹಾ ನಿರ್ದೇಶಕ ಎಸ್ ಎನ್ ಪ್ರಧಾನ್ ತಿಳಿಸಿದ್ದಾರೆ ಎನ್ಡಿಆರ್ಎಫ್ ತಂಡಗಳು ಜಿಲ್ಲೆ ಮತ್ತು ಸ್ವಳೀಯ ಆಡಳಿತಗಾರರೊಂದಿಗೆ ಸಮನ್ವಯ ಸಾಧಿಸುತ್ತಿದ್ದು ಜನರನ್ನು ಸ್ವಳಾಂತರಿಸಲು ಹೆಚ್ಚನ ಆದ್ದತೆ ನೀಡಲಾಗಿದೆ ಎಂದು ವಿವರಿಸಿದ ಪ್ರಧಾನ್ ಕೇಂದ್ರ ಗೃಹ ಸಚಿವ ಅಮಿತ್ ತಾ ಅವರು ಪಶ್ಚಿಮ ಬಂಗಾಳ ಮತ್ತು ಒಡಿತಾದ ಮುಖ್ಚಮಂತ್ರಿಗಳೊಂದಿಗೆ ಮಾತನಾಡಿದ್ದು ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ ಎಂದು ತಿಳಿಸಿದ್ದಾರೆ

ಈ ಭಾರತೀಯರನ್ನು ಆರಕ್ಕೂ ಅಧಿಕ ವಿಮಾನಗಳು ಸ್ವದೇಶಕ್ಕೆ ಕರೆತರಲಿವೆ ಒಂದೇ ಭಾರತ್ ಅಭಿಯಾನದಡಿ ಗಲ್ಫ್ ರಾಷ್ಷಗಳಿಂದ ಇಂದು ಏಳು ವಿಮಾನಗಳು ಭಾರತಕ್ಕೆ ಬರಲಿದ್ದು ಆ ರಾಷ್ಸಗಳಲ್ಲಿ ಕೆಲಸ ಮಾಡುತ್ತಿದ್ದ ಹಲವಾರು ಕಾರ್ಮಿಕರು ವೈದ್ಯಕೀಯ ಆರೈಕೆ ಅಗತ್ಯವಿರುವವರು ಗರ್ಭಿಣಿಯರು ಹಾಗೂ ಅತಂತ್ರರಾದ ಪ್ರವಾಸಿಗಳು ಮತ್ತು ವೃದ್ದರು ಸ್ವದೇಶ ತಲುಪಲಿದ್ದಾರೆ ದೋಹದಿಂದ ಎರಡು ವಿಮಾನ ಬರಲಿದ್ದು ಹೈದರಾಬಾದ್ ಹಾಗೂ ವಿಶಾಖಪಟ್ಟಣದಲ್ಲಿ ಇಳಿಯಲಿವೆ ಸೌದಿ ಅರೇಬಿಯಾದಿಂದ ಎರಡು ವಿಮಾನಗಳು ಆಗಮಿಸಿ ಕೇರಳದ ಕಣ್ಣೂರು ಹಾಗೂ ಕರ್ನಾಟಕದ ದೆಂಗಳೂರು ತಲುಪಲಿದೆ ದುವೈನಿಂದ ಬರಲಿರುವ ವಿಮಾನ ಕೊಚ್ಚಿಯಲ್ಲಿ ಹಾಗೂ ಕುವೈಟ್ನಿಂದ ಬರಲಿರುವ ವಿಮಾನ ತಿರುವನಂತಪುರ ಮತ್ತು ಮಸ್ಗತ್ನಿಂದ ಬರಲಿರುವ ವಿಮಾನ ಬೆಂಗಳೂರಿನಲ್ಲಿ ಇಳಿಯಲಿದೆ ನಿನ್ನೆಯೂ ಸಾವಿರಕ್ಕೂ ಅಧಿಕ ಭಾರತೀಯರು ಏಳು ವಿಶೇಷ ವಿಮಾನಗಳಲ್ಲಿ ಭಾರತಕ್ಕೆ ವಾಪಸಾಗಿದ್ದಾರೆ

ಗಂಟಲ ಕ್ರವ ಪರೀಕ್ಷೆಯನ್ನು ನಡೆಸಲಾಗುತ್ತಿದೆ

ಕೇವಲ ಆನ್ಲೈನ್ ಟಿಕೆಟ್ ಬುಕಿಂಗ್ಗೆ ಮಾತ್ರಾ ಅವಕಾಶವಿರಲಿದೆ ಎಂದು ಪಿಐಬಿ ಶ್ರಕಟಣೆಯಲ್ಲಿ ತಿಳಿಸಲಾಗಿದೆ ಲಾಕ್ಡೌನ್ ಸಂದರ್ಭದಲ್ಲಿ ವಿವಿಧ ರಾಜ್ಯಗಳಲ್ಲಿ ಸಿಲುಕಿ ಹಾಕಿಕೊಂಡಿರುವ ವಲಸೆ ಕಾರ್ಮಿಕರನ್ನು ಸ್ವಂತ ಊರುಗಳಗೆ ತಲುಪಿಸುವಲ್ಲಿ ಸಕಲ ನೆರವನ್ನು ನೀಡಲಾಗುವುದು ಕಾರ್ಮಿಕರು ಭಯ ಪಡಬೇಕಾದ ಅಗತ್ಯವಿಲ್ಲವೆಂದು ಭಾರತೀಯ ರೈಲ್ವೇ ತಿಳಿಸಿದೆ

ಈ ಮೊದಲು ಕೇಂದ್ರ ಸರ್ಕಾರ ಆತ್ಸನಿರ್ಭರ್ ಭಾರತ್ ಪ್ಲಾಕೇಜ್ನ ಭಾಗವಾಗಿ ಇಪಿಎಫ್ ಪಾಲನ್ನು ಇಳಕೆ ಮಾಡಿತ್ತು ಈ ಕುರಿತಂತೆ ಇಪಿಎಫ್ಒ ವೆಬ್ಸೈಟ್ನ ಮುಖಪುಟದಲ್ಲಿ ಎಲ್ಲಾ ಅಗತ್ಯ ಮಾಹಿತಿಗಳನ್ನು ಪ್ರಕಟಿಸಲಾಗಿದೆ ಎಂದು ಕಾರ್ಮಿಕ ಹಾಗೂ ಉದ್ಯೋಗ ಸಚಿವಾಲಯ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ ಈ ಇಳಿಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಉದ್ದಿಮೆಗಳು ಹಾಗೂ ಯಾವುದೇ ಇತರ ಸರ್ಕಾರಿ ಮಾಲಿಕತ್ವದ ಹಾಗೂ ನಿಯಂತ್ರಣದ ಸಂಸ್ಥೆಗಳಿಗೆ ಅನ್ವಯಿಸುವುದಿಲ್ಲ ಎಂದು ಸಚಿವಾಲಯ ತಿಳಿಸಿದೆ